ನಾಲೆಗೆ ಉರುಳಬಿದ್ದು

ರಕ್ಷಣಾ ಕಾರ್ಯ ಮುಂದುವರೆದಿದ್ದು

ಚಾಲಕ ಮತ್ತು ನಿರ್ವಾಹಕ ಕಾಣೆಯಾಗಿದ್ದಾರೆ ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣವೆಂದು ಪ್ರಾಥಮಿಕ ವರದಿಗಳು ತಿಳಿಸಿದ್ದು ರಕ್ಷಣಾ ಕಾರ್ಯಚರಣೆಯನ್ನು ಸಮರೋಪಾದಿಯಲ್ಲಿ ನಡೆಸಲಾಗುತ್ತಿದೆ ಎಂದು ನಮ್ಮ ಮಂಡ್ಕ ಜಿಲ್ಲಾ ಪ್ರತಿನಿಧಿ ಮಾಹಿತಿ ನೀಡಿದ್ದಾರೆ ಮಂಡ್ಯ ಸಮೀಪ ಸಂಭವಿಸಿರುವ ಬೀಕರ ಬಸ್ ದುರಂತಕ್ಕೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತೀವ್ರ ದಿಗ್ದಮೆ ವ್ಯಕ್ತ ಪಡಿಸಿದ್ದಾರೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೇಟಿ ನೀಡಿದ್ದು ರಕ್ಷಣ ಕಾರ್ಯ ಮುಂದುವರೆಸಿದ್ದಾರೆ ಈ ಕುರಿತಂತೆ ಪಾಂಡುಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರ್ಮೋರೇಟ್ ಕಂಪನಿಗಳು ರಾಜ್ಯದಲ್ಲಿ ಆರೋಗ್ಯ ಸೇವೆ ನೀಡಲು ಹೆಚ್ಚು ಆಸ್ಪತ್ರೆ ನಿರ್ಮಾಣ ಮಾಡುವ ಹೆಜ್ಜೆ ಇಟ್ಟರೆ ಕರ್ನಾಟಕ ಹೆಲ್ತ್ ಟೂರಿಸಂ ಹಬ್ ಆಗಲಿದೆ ಎಂದು ಉಪ ಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹೇಳದ್ದಾರೆ

ರಾಜ್ಯದಲ್ಲೂ ಉತ್ತಮ ಆರೋಗ್ಯ ಸೇವೆ ನೀಡಲಾಗುತ್ತಿದೆ ದೇತದಲ್ಲಿಯೇ ಕರ್ನಾಟಕ ಆರೋಗ್ಯ ಸೇವೆಯಲ್ಲಿ ಮುಂಚೂಣಿಯಲ್ಲಿದೆ ಕಾರ್ಪೋರೇಟ್ ಕಂಪನಿಗಳು ಸಿಎಸ್ಆರ್ ನಿಧಿಯಲ್ಲಿ ಆಸ್ಪತ್ರೆಗಳ ನಿರ್ಮಾಣ ಮಾಡುತ್ತಿವೆ ಈ ಪ್ರಮಾಣ ಹೆಚ್ದಾದರೆ ಕರ್ನಾಟಕ ಹೆಲ್ತ್ಪಬ್ ಆಗುವುದರಲ್ಲಿ ಅನುಮಾನವಿಲ್ಲ ಎಂದು ತಿಳಿಸಿದರು ಗೃಹ ಕಜೇರಿ ಕೃಷ್ಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರುಪತ್ರಕರ್ತೆ ಗೌರಿ ಲಂಕೇಶ್ ಪತ್ತೆ ಪ್ರಕರಣದ ಚಾರ್ಜ್ಶೀಟ್ ಸಲ್ಲಿಕೆಯಾಗಿದೆ ಆದರೆ ಪ್ರಕರಣದ ಬಗ್ಗೆ ಹೆಚು ವಿಚಾರ ಬಹಿರಂಗ ಪಡಿಸಲು ಸಾಧ್ಯವಿಲ್ಲ ತಿಳಿಸಿದ್ದಾರೆ ಈ ಪ್ರಕರಣದಲ್ಲಿ ಸಂಘ ಸಂಸ್ಥೆಗಳ ಭಾಗಿ ಕುರಿತಂತೆ ಯಾವುದೇ ಚರ್ಚೆಯಾಗಿಲ್ಲ ಶೀಘ್ರವೇ ತೀರ್ಮಾನ ಮಾಡಲಾಗುವುದು ಎಂದು ಹೇಳಿದರು ಶಾಸಕ ಸತೀಶ್ ಜಾರಕಿಹೊಳಿ ಅಸಮಾಧಾನ ವಿಚಾರ ತಮ್ಮ ಗಮನಕ್ಕೆ ಬಂದಿಲ್ಲ ಈ ಕುರಿತಂತೆ ಅವರೊಂದಿಗೆ ಮಾತುಕತೆ ನಡೆಸಲಾಗುವುದು ಬೆಳಗಾವಿ ಅಧಿವೇಶನಕ್ಕೆ ಪಕ್ಷದ ಶಾಸಕರು ಗೈರು ಹಾಜರಾಗುವ ಕುರಿತು ತಮಗೆ ಮಾಹಿತಿ ಇಲ್ಲ ಯಾವ ಶಾಸಕರು ನಮ್ನಗೆ ಹಾಗೆ ಹೇಳಿಲ್ಲ ಅಧ್ಯಕ್ಷರ ಗಮನಕ್ಕೆ ತಂದಿರಬಹುದು ಎಂದು ಹೇಳಿದರು ಸಚಿವ ಸಂಪುಟ ವಿಸ್ತರಣೆ ಹೈಕಮಾಂಡ್ಗೆ ಬಿಟ್ಟವಿಚಾರವಾಗಿದ್ದು ಹೈಕಮಾಂಡ್ ಒಪ್ಪಿಗೆ ನೀಡಿದರೆ ಅಧಿವೇಶನಕ್ಕೆ ಮುಂಚಿತವಾಗಿ ವಿಸ್ತರಣೆ ಮಾಡುವುದಾಗಿ ತಿಳಿಸಿದರು ಕರ್ನಾಟಕದಲ್ಲಿ ಪರ್ತೆಕರ್ತೆ ಗೌರಿಲಂಕೇಶ್ ಪತ್ಯೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ತನ್ನ ಹೆಚ್ಚುವರಿ ಆರೋಪ ಪಟ್ಟಿಯಲ್ಲಿ ಸನಾತನ ಸಂಸ್ಹೆಯನ್ನು ಹೆಸರಿಸಿದೆ

ಬೆಂಗಳೂರಿನಲ್ಲಿ ನಿನ್ನೆ ಪ್ರಧಾನ ಸಿವಿಲ್ ನ್ನಾಯಾಲಯ ಮತ್ತು ಸೆಪನ್ಸ್ ಕೋರ್ಟಗೆ ಈ ವರದಿಯನ್ನು ಸಲ್ಲಿಸಲಾಯಿತು ಸನಾತನ ಸಂಸ್ಥೆಯ ಕಾರ್ಯಜಾಲದ ಕೆಲವರು ಯಾವುದೇ ವೈಯಕ್ತಿಕ ಕಾರಣವಿಲ್ಲದೆ ಗೌರಿ ಲಂಕೇಶ್ ಮೇಲೆ ಗುರಿ ಇಟ್ಟದ್ದರು

ಸಚಿವ ಸಂಪುಟ ವಿಸ್ತರಣೆ ಅತೀ ಶೀಘದಲ್ಲಿ ನಡೆಯಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಪಂಚರಾಜ್ಯಗಳ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿದ್ದಾರೆ ಸಮಯ ನೋಡಿಕೊಂಡು ಸಂಪುಟ ವಿಸ್ತರಣೆ ಕುರಿತು ಮಾತುಕತೆಗೆ ದೆಹಲಿಗೆ ತೆರಳಲಾಗುವುದು ಖಾಲಿ ಇರುವ ಆರು ಸಚಿವ ಸ್ವಾನಗಳನ್ನು ಈ ಭಾರಿ ಭರ್ತಿ ಮಾಡಲಾಗುವುದು ಎಂದು ತಿಳಿಸಿದರು ಮೈಸೂರಿನ ಕೆಆರ್ಎಸ್ ನಲ್ಲಿ ಡಿಸ್ನಿಲ್ಟಾಂಡ್ ಯೋಜನೆ ಕುರಿತು ಮುಖ್ಯಮಂತ್ರಿಗಳು ತಾಂತ್ರಿಕ ತಜ್ಞರ ಜೊತೆ ಮಾತನಾಡಿ ಯೋಜನೆ ವಿರೋಧಿಸುವವರ ಆತಂಕ ನಿವಾರಿಸಲಿ ಎಂದು ಸಲಹೆ ನೀಡಿದರು

ಈ ಕಾರ್ಯಕ್ರಮ ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಪ್ರಧಾನಮಂತ್ರಿಗಳ ಕಾರ್ಯಾಲಯ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆಕಾಶವಾಣಿ ಮತ್ತು ಯೂಟ್ಯೂಬ್ ಡಿಡಿನ್ಲೂಸ್ನ ಪ್ರಸಾರವಾಗಲಿದೆ

ಪ್ರಧಾನಿ ಅವರ ಹಿಂದಿ ಭಾಷಣದ ನಂತರ ಆಕಾಶವಾಣಿ ಕನ್ನಡ ಸೇರಿದಂತೆ ಎಲ್ಲಾ ಪ್ರಾದೇಶಿಕ ಭಾಷೆಗಳ ಅವತರಣಿಕೆಯನ್ನೂ ಪ್ರಸಾರ ಮಾಡಲಿದೆ

ಶಾಲಾ ಪಠ್ಯ ಮಸ್ತಕ ಕಲಿಕಾ ವಿಷಯಗಳು ಹಾಗೂ ವಿದ್ಕಾರ್ಥಿಗಳು ಪಠ್ಯ ಸಾಮಾಗ್ರಿಗಳ ಬ್ಯಾಗ್ ಹೊರುವ ವಿಚಾರ ಕುರಿತಂತೆ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ದಿ ಸಚಿವಾಲಯ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಕ್ತ ಮಾರ್ಗದರ್ಶಿಯನ್ನು ರಚಿಸುವಂತೆ ಸೂಚನೆ ನೀಡಿದೆ ಒಂದು ಮತ್ತು ಎರಡನೇ ತರಗತಿಯ ವಿದ್ವಾರ್ಥಿಗಳಿಗೆ ಯಾವುದೇ ಹೋಮ್ ವರ್ಕ್ಗಳನ್ನು ನೀಡಬಾರದು ಈ ತರಗತಿಯ ವಿದ್ಯಾರ್ಥಿಗಳಿಗೆ ಬಾಷಾ ಕಲಿಕೆಯನ್ನು ಹೊರತು ಪಡಿಸಿ ಬೇರೆ ವಿಷಯವನ್ನು ಭೋದಿಸಬಾರದುಗಣಿತ ವಿಷಯವನ್ನು ಮೂರು ಮತ್ತು ಐದನೇ ತರಗತಿಯಿಂದ ಬೋಧಿಸಲು ಪ್ರಾರಂಭಿಸಬೇಕು ಎಂದು ತಿಳಿಸಿದೆ